ಪಿ

ಈ ಮೂಲಕ ಸೋಂಕಿನ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆಯಾಗಿರುವುದು ಕಂಡುಬಂದಿದೆ

ಪ್ರತಿದಿನ ಹೊಸ ಪ್ರಕರಣಗಳಿಗಿಂತ ಹೆಚ್ಚಿನ ಸಂಖ್ಯೆಯ ಸೋಂಕಿತರು ಗುಣಮುಖರಾಗುತ್ತಿದ್ದು ಸಕ್ರಿಯ ಶ್ರಕರಣಗಳ ಸಂಖ್ಯೆ ತೇ

ಚೇತರಿಕೆ ಪ್ರಮಾಣ ಶೇ

ಕೇರಳ ಹಾಗೂ ಮಹಾರಾಷ್ಸಗಳಲ್ಲಿ ಅತಿ ಹೆಚ್ನು ಶ್ರಕರಣಗಳು ಪತ್ತೆಯಾಗುತ್ತಿದೆ

ವಿಡಿಯೋ ಕಾನ್ವರೆನ್ಸ್ ಮೂಲಕ ರಾಜ್ಯವನ್ನು ಉದ್ದೇತಿಸಿ ಮಾತನಾಡಿದ ಅವರು ಮುಂದಿನ ಆರು ತಿಂಗಳ ಕಾಲ ಜನರು ಮಾಸ್ಲ್ ಧರಿಸುವ ಹಾಗೂ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವ ನಿಯಮಗಳನ್ನು ಪಾಲಿಸಬೇಕು ಎಂದು ಮನವಿ ಮಾಡಿದರು ಚಿಕಿತ್ಸೆಗಿಂತ ಮುನೈಚ್ಲರಿಕೆ ಅತಿ ಮುಖ್ಯವಾಗಿದ್ದು ಸಾಮಾಜಿಕ ವರ್ತನೆಯಲ್ಲಿ ಬದಲಾವಣೆ ಮಾಡಿಕೊಳ್ಲಬೇಕು ಎಂದು ಅವರು ಸಲಹೆ ಮಾಡಿದ್ದಾರೆ ನೇಪಾಳದ ಸಂಸತ್ನ್ನು ವಿಸರ್ಜೆಸಲಾಗಿದೆ ನೇಪಾಳದ ಪ್ರಧಾನಿ ಕೆ ಪಿ ಶರ್ಮ ಒಲಿ ಅವರ ಶಿಫಾರಸ್ನಿನ ಮೇರೆಗೆ ಅಧ್ಯಕ್ಷರಾದ ವಿದ್ಯಾದೇವಿ ಭಂಡಾರಿ ಅವರು ಸಂಸತ್ ವಿಸರ್ಜನೆ ಮಾಡಿದ್ದಾರೆ ಈ ಕುರಿತು ನೇಪಾಳ ಅಧ್ಯಕ್ಷರ ಕಚೇರಿ ಹೇಳಿಕೆ ಬಿಡುಗಡೆ ಮಾಡಿದೆ

ಪಕ್ಷದಲ್ಲಿನ ಆಂತರಿಕ ಸಂಘರ್ಷದಿಂದಾಗಿ ಪ್ರಧಾನಿ ಕೆ ಪಿ ಶರ್ಮ ಒಲಿ ಅವರು ತುರ್ತು ಸಚಿವ ಸಂಪುಟ ಸಭೆ ಕರೆದು ಸಂಸತ್ ವಿಸರ್ಜನೆ ಮಾಡುವ ಕುರಿತು ತೀರ್ಮಾನ ಕ್ಲೆಗೊಂಡು ರಾಷ್ಷಪತಿ ಅವರಿಗೆ ಶಿಫಾರಸ್ತು ಮಾಡಿದ್ದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ವಿಯಟ್ನಾಂ ಪ್ರಧಾನಿ ಗುಯೆನ್ ಕ್ಕು ಆನ್ ಫುಕ್ ಅವರೊಂದಿಗೆ ವರ್ಚುಯಲ್ ಶೃಂಗ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಉಭಯ ನಾಯಕರು ದ್ವಿಪಕ್ಷೀಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಬಗ್ಗೆ ತಮ್ಮ ನಿಲುವುಗಳನ್ನು ಹಂಚಿಕೊಳ್ಳಲಿದ್ದು ಭಾರತ ವಿಯೆಟ್ನಾಂ ಸಮಗ್ರ ತಂತ್ರಗಾರಿಕಾ ಪಾಲುದಾರಿಕೆಗೆ ಮಾರ್ಗದರ್ಶನ ನೀಡಲಿದ್ದಾರೆ

ಈ ವರ್ಷದ ಫೆಬ್ರವರಿಯಲ್ಲಿ ವಿಯೆಟ್ನಾಂ ಉಪಾಧ್ಲಕ್ಷರಾದ ದಾಂಗ್ ಥಿ ಭಾರತಕ್ಷೆ ಅಧಿಕೃತ ಭೇಟ ನೀಡಿದ್ದರು

ದೆಹಲಿಯ ರಾಕಬ್ ಗಂಜ್ ಸಾಹೀಬ್ನಲ್ಲಿರುವ ಗುರುದ್ವಾರಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟ ನೀಡಿ ಗುರುತೇಜ್ ಬಹದ್ದೂರ್ ಅವರ ಸ್ನಾರಕಕ್ಕೆ ಗೌರವ ನಮನ ಸಲ್ಲಿಸಿದರು ಗುರುದ್ವಾರದ ರಾಕಬ್ ಗಂಜ್ ಸಾಹೀಬ್ನಲ್ಲಿರುವ ಗುರುತೇಜ್ ಬಹದ್ದೂರ್ ಜೀ ಅವರ ಸ್ಮಾರಕ ಐತಿಹಾಸಿಕ ಸ್ಥಳವಾಗಿದೆ ಇದಕ್ಕೆ ದೇಶ ವಿದೇಶಗಳಂದ ಭಕ್ತಾಧಿಗಳು ಭೇಟಿ ನೀಡಿ ಗುರುಗಳ ಆಶೀರ್ವಾದ ಪಡೆಯುತ್ತಾರೆ

ರವೀಂದ್ರನಾಥ್ ಠಾಗೂರ್ ಅವರ ಕ್ರಿಯಾಶೀಲ ಕಾರ್ಕಕ್ಷೆ ನೋಬೆಲ್ ಪ್ರಶಸ್ನಿ ನೀಡಿದ್ದ ವಿಚಾರ ಸ್ನತಃ ನೋಬೆಲ್ ಸಮಿತಿಗೆ ಗೌರವದ ವಿಷಯವಾಗಿದೆ ಎಂದು ಕೇಂದ್ರ ಗೈಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಪಶ್ಚಿಮ ಬಂಗಾಲದಲ್ಲಿನ ವಿಶ್ವಭಾರತಿ ವಿಶ್ವವಿದ್ಯಾಲಯದ ಕುಲಪತಿಯವರನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಕಾಗೂರ್ ಅವರ ಬರಹ ಪದ್ಮ ಇನ್ನಿತರ ಕಾರ್ಕಗಳು ಪ್ರಶಸ್ತಿಯನ್ನು ಮೀರಿದ್ದು ಎಂದು ಹೇಳಿದ್ದಾರೆ ಠಾಗೂರ್ ಅವರ ಸ್ನಾಪಿಸಿದ ಶಾಂತಿನಿಕೇತನಕ್ಕೆ ಭೇಟಿ ನೀಡುತ್ತಿರುವುದು ತಮಗೆ ಸಂತಸ ತಂದಿದೆ ಠಾಗೂರ್ ಅವರು ಈ ದೇಶದ ಇಬ್ಲರು ಮಹಾನ್ ವ್ಯಕ್ತಿಗಳಾದ ಮಹಾತ್ನ ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರಿಗೆ ಪ್ರೇರಣೆಯಾಗಿದ್ದರು ಎಂದು ಶಾ ಹೇಳಿದ್ದಾರೆ ಬಹುಶಃ ಕವಿಯೊಬ್ಬರ ಎರಡು ಪದ್ಲಗಳನ್ನು ಎರಡು ರಾಷ್ಷಗಳು ರಾಷ್ಷಗೀತೆಯಾಗಿ ಸ್ವೀಕರಿಸಿರುವುದು ಅಪರೂಪ ಠಾಗೂರ್ ಅವರ ಪದ್ಯ ಭಾರತ ಬಾಂಗ್ಲಾದೇಶದ ರಾಷ್ಷಗೀತೆಯಾಗಿವೆ ಎಂದು ಹೇಳಿದರು

ಆಫ್ರಾನಿಸ್ತಾನದ ಕಾಬೂಲ್ನಲ್ಲಿ ಕಾರ್ ಬಾಂಬ್ ಸ್ತೋಟ ಸಂಭವಿಸಿದ್ದು

ರಾಜಧಾನಿ ಕಾಬೂಲ್ನ ಪೂರ್ವಭಾಗದಲ್ಲಿ ಈ ದುರಂತ ಸಂಭವಿಸಿದೆ ಎಂದು ಅಲ್ಲಿನ ಭದ್ರತಾ ಅಧಿಕಾರಿ ತಿಳಿಸಿದ್ದಾರೆ ಆಫ್ಲನ್ ಆಂತರಿಕ ಸಚಿವಾಲಯದ ವಕ್ತಾರ ತಾರೀಕ್ ಅರಿನ್ ಮಾತನಾಡಿ ಇದೊಂದು ಭಯೋತ್ವಾದಕ ದಾಳಿಯಾಗಿದ್ಲು ಸಾವು ನೋವಿಗೆ ಒಳಗಾದವರ ಪ್ಲೆಕಿ ಮಹಿಳೆಯರು ಮತ್ತು ಮಕ್ಕಳು ಸೇರಿರುವುದಾಗಿ ಮಾಹಿತಿ ನೀಡಿದ್ದಾರೆ ಎರಡು ಕಾರುಗಳಲ್ಲಿ ಸ್ತೋಟ ಸಂಭವಿಸಿದ್ದು ಬೆಂಕಿ ಹಾಗೂ ದಟ್ಟವಾದ ಹೊಗೆ ಇಡೀ ಪ್ರದೇಶವನ್ನು ವ್ಯಾಪಿಸಿತ್ತು ಎಂದು ಅಲ್ಲಿನ ಮಾಧ್ಯಮಗಳು ವರದಿ ಮಾಡಿದೆ ತಾಲಿಬಾನ್ ಮತ್ನು ಸರ್ಕಾರದ ನಡುವೆ ಶಾಂತಿ ಮಾತುಕತೆ ನಡೆದ ನಂತರ ಸಂಭವಿಸಿದ ಅತ್ನಂತ ದೊಡ್ಡ ದುರ್ಘಟನೆ ಇದಾಗಿದ್ಲು ಯಾವುದೇ ಭಯೋತ್ಪಾದಕ ಸಂಘಟನೆಗಳು ಈ ದಾಳಿಯ ಹೊಣೆ ಹೊತ್ತುಕೊಂಡಿಲ್ಲ

ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ವ್ಲಾಪಕವಾಗಿ ಪ್ರಚುರ ಪಡಿಸಿದ ಹಿನ್ನೆಲೆ ಅಪಾರ ಸಂಖ್ಯೆಯಲ್ಲಿ ಜನ ಬೆಂಬಲ ವ್ಲಕವಾಗಿದೆ

ಸ್ಥಳೀಯ ಉತ್ವನ್ನಗಳನ್ನು ಹೆಚ್ಚು ಪ್ರೋತ್ಸಾಹಿಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕರೆ ನೀಡಿರುವ ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಭೂಪಾಲ್ನಲ್ಲಿ ರಾಗಭೂಪಾಲಿ ಎನ್ನುವ ನೂತನ ಬ್ರ್ತಾಂಡ್ ಅನ್ನು ಪರಿಚಯಿಸಲು ತೀರ್ಮಾನಿಸಿದೆ ಭೋಪಾಲ್ನ ಉತ್ತಷ್ಷ ಕರಕುಶಲ ಉತ್ತನ್ನಗಳಿಗೆ ಜಾಗತಿಕ ಮಟ್ಟದಲ್ಲಿ ಬೇಡಿಕೆ ಬರುವಂತೆ ಮಾಡುವುದು ಈ ಕಾರ್ಯಕ್ರಮದ ಆಶಯವಾಗಿದ್ಲು

ಮಹಿಳಾ ಬಾಕ್ಸರ್ಗಳು ಉತ್ತಮ ಪ್ರದರ್ಶನ ನೀಡಿದ್ದು

ಪುರುಷರ ವಿಭಾಗದಲ್ಲಿ ಅಮಿತ್ ಪಂಗಲ್ ಚಿನ್ನ ಗೆದ್ದಿದ್ದು ಮಹಿಳಾ ವಿಭಾಗದಲ್ಲಿ ಮನೀಷಾ ಮೌನ್ ಮತ್ತು ಸಿಮ್ರಾನ್ ಜೆತ್ ಕೌರ್ ಸ್ವರ್ಣಕ್ಕೆ ಕೊರಳೊಡ್ಡಿದರು